ಸುಪ್ರಸಿದ್ದ ಪಿಟೀಲು ವಿದ್ವಾಂಸ ಟಿ

ಶ್ರೀನಿವಾಸ ತಿಳಿಸಿದ್ದಾರೆ ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಮುಕ್ತ ಹಾಗೂ ಶಾಂತಿಯುತ ಚುನಾವಣೆ ಖಾತ್ರಿಪದಿಸಲು ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ಸಂಜಯ್ ಸಿಂಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಚುನಾವಣೆಯ ವೇಳೆ ಕೋವಿಡ್ ಶಿಷ್ಸಾಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಚುನಾವಣಾ ಆಯೋಗ ಸೂಚನೆ ನೀಡಿದೆ ಚುನಾವಣಾ ಸಂಬಂಧಿತ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚಿಸಲಾಗಿದೆ ಬಿಹಾರ ವಿಧಾನಸಭೆಯ ಮೂರನೇ ಹಂತದ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳ ಅಗ್ರ ನಾಯಕರಿಂದ ಪ್ರಚಾರ ತೀವ್ರಗೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಅರಾರಿಯ ಜಿಲ್ಲೆಯ ಫೋರಬ್ಗಂಜ್ನಲ್ಲಿಂದು ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಸಭೆ ನಡೆಸಿದರು ಕೋವಿಡ್ ಮಾರ್ಗಸೂಚಿ ಬಿಗಿಭದ್ರತೆಯೊಂದಿಗೆ ಕರ್ನಾಟಕದ ಶಿರಾ ಮತ್ತು ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯುತ್ತಿದೆ

ಮುಂಜಾನೆಯಿಂದಲೇ ಮತೆದಾರರು ಮತೆಗಟ್ಟೆಗೆ ಬಂದು ಸರದಿ ಸಾಲಿನಲ್ಲಿ ನಿಂತು ಮತಚಲಾಯಿಸುತ್ತಿದ್ದಾರೆ

ಬೆಳಿಗ್ಗೆ ಮಂದಗತಿಯಲ್ಲಿ ಆರಂಭವಾದ ಮತದಾನ ಹೊತ್ತು ಕಳೆಯುತ್ತಿದ್ದಂತೆಯೇ ಬಿರುಸುಗೊಳ್ಳುತ್ತಿದೆ ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿಯಿಂದ ಮುನಿರತ್ನ ಕಾಂಗ್ರೆಸ್ನಿಂದ ಕುಸುಮ ಹಾಗೂ ಜೆಡಿಎಸ್ನಿಂದ ವಿ ಕೃಷ್ಣಮೂರ್ತಿ ಸ್ಪರ್ಧಿಸಿದ್ದಾರೆ ಶಿರಾದಲ್ಲಿ ಜೆಡಿಎಸ್ನಿಂದ ಅಮ್ಮಾಜಮ್ಲ ಕಾಂಗ್ರೆಸ್ನಿಂದ ಟಿ

ಜಯಚಂದ್ರ ಬಿಜೆಪಿಯಿಂದ ಡಾ ರಾಜೇಶಗೌದ ಸ್ಪರ್ಧಿಸಿದ್ದಾರೆ ಎರಡೂ ಕ್ವೇತ್ರಗಳ ವ್ಯಾಪ್ತಿಯಲ್ಲಿ ಇಂದು ಮಧ್ಯರಾತ್ರಿವರೆಗೆ ಮದ್ಯಮಾರಾಟ ಮತ್ತು ಸಾಗಾಣಿಕೆಯನ್ನು ನಿಷೇಧಿಸಲಾಗಿದೆ

ಪರೀಕ್ಷೆ ಪತ್ತೆ ಚಿಕಿತ್ಸೆ ತ್ರಿವಳಿ ಕಾರ್ಯತಂತ್ರವನ್ನು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪರಿಣಾಮಕಾರಿ ಅನುಷ್ಣಾನದಿಂದ ದೇಶದಲ್ಲಿ ಚೇತರಿಸಿಕೊಳ್ಳುತ್ತಿರುವವರ ಸಂಖ್ಯೆ ಏರುಗತಿಯಲ್ಲಿದ್ದು ಸೋಂಕಿನಿಂದ ಮೃತಪಡುವವರ ಸಂಖ್ಯೆ ಕ್ಷೀಣಿಸುತ್ತಿದೆ

ಪಿಟೀಲು ದಂತಕಥೆ ಟಿ

ಕೃಷ್ಣನ್ ನಿಧನಕ್ಕೆ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಡು ತೀವ್ರ ಸಂತಾಪ ವ್ಯಕ್ತಪದಿಸಿದ್ದಾರೆ ಕ್ಬಷ್ಣನ್ ಅವರ ನಿಧನದಿಂದ ಸಂಗೀತ ಜಗತ್ತಿನಲ್ಲಿ ಅದರಲ್ಲೂ ಕರ್ನಾಟಕ ಸಂಗೀತಕ್ಕೆ ತುಂಬಲಾರದ ನಷ್ಟ ಎಂದು ಶೋಕ ವ್ಯಕ್ತಪದಿಸಿದ್ದಾರೆ ರಾಗಗಳ ಸಾರವನ್ನು ಗ್ರಹಿಸುವಲ್ಲಿ ಹೆಸರುವಾಸಿಯಾಗಿದ್ದ ಕೃಷ್ಣನ್ ಹಲವು ದಶಕಗಳ ಕಾಲ ತಮ್ಮ ಸಂಗೀತದ ಮೂಲಕ ಕೋಟ್ಯಾಂತರ ಪ್ರೇಕ್ಷಕರನ್ನು ರಂಜಿಸಿದ್ದರು ಎಂದು ಉಪರಾಷ್ಟ ಪತಿ ಟ್ವೀಟ್ನಲ್ಲಿ ಸ್ಮರಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಅವರು ಸಹ ಟಿ

ಕೃಷ್ಣನ್ ನಿಧನಕ್ಕೆ ಸಂತಾವ ಸೂಚಿಸಿದ್ದು ಅವರೊಬ್ಬ ಪ್ರತಿಭಾವಂತ ಸಂಗೀತಗಾರರಾಗಿ ಹಲವಾರು ತಲೆಮಾರುಗಳನ್ನು ತಮ್ಮ ಸಂಗೀತದ ಮೂಲಕ ಮಂತ್ರಮುಗ್ದಗೊಳಿಸಿದ್ದರು ಎಂದು ಸ್ಮರಿಸಿದ್ದಾರೆ

ಆಸ್ಟೀಯಾದ ರಾಜಧಾನಿ ವಿಯೆನ್ನಾದ ಹಲವು ಸ್ಥಳಗಳಲ್ಲಿ ಬಂಧೂಕುಧಾರಿಗಳು ಗುಂಡಿನ ದಾಳಿ ನಡೆಸಿ ಇಬ್ಬರನ್ನು ಹತ್ಯೆ ಮಾಡಿ ಹಲವರನ್ನು ಗಾಯಗೊಳಿಸಿದ ಕೃತ್ಯಗಳ ನಂತರ ದುಷ್ಕರ್ಮಿಗಳ ಪತ್ತೆಗೆ ಶೋಧನಾ ಕಾರ್ಯಾಚರಣೆ ತೀವ್ರಗೊಂಡಿದೆ

ಆಸ್ಟ್ರೀಯಾದ ವಿಯೆನ್ನಾದಲ್ಲಿ ನಡೆದಿರುವ ಭಯೋತ್ಪಾದಕ ದಾಳಿಗಳಿಗೆ ತೀವ್ರ ದಿಗ್ಬ ಮೆ ವ್ಯಕ್ತಪಡಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಕೃತ್ಯಗಳು ತಮಗೆ ದುಃಖ ತಂದಿದೆ ಎಂದು ಹೇಳಿದ್ದಾರೆ ಅಮೆರಿಕಾದ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬಿಡೆನ್ ಇಬ್ಬರು ಅಭ್ಯರ್ಥಿಗಳ ಮತದಾರರನ್ನು ಓಲ್ಟೆಸಲು ಇಬ್ಬರೂ ಅಭ್ಯರ್ಥಿಗಳು ಪ್ರಚಾರದ ಕೊನೆ ದಿನ ಅಂತಿಮ ಕಸರತ್ತು ನಡೆಸಿದರು

ಪಂದ್ಯ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಪ್ ಹಾಗೂ ಪಂದ್ಯ ಸೋತರೂ ಆರ್ಸಿಬಿ ಪ್ಲೇ ಆಫ್ಗೆ ಅರ್ಹತೆ ಪಡೆದುಕೊಂಡಿದೆ ಡೆಲ್ಲಿ ಕ್ಯಾಪಿಟಲ್ಪ್ ಟಾಸ್ ಗೆದ್ದು ಮೊದಲಿಗೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು